ಸಾಮಾನ್ಯ ಜೀವನ ಬಾಧಿತವಾಗಲಿಲ್ಲ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆಡೆ ಸರ್ಕಾರಿ ಹಾಗೂ ಬಾಸಗಿ ವಾಹನಗಳ ಸಂಚಾರ ಸಹಜವಾಗಿತ್ತು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಹಾಗೂ ರೈಲು ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಲಿಲ್ಲ ಶಾಲಾ ಕಾಲೇಜುಗಳುಸರ್ಕಾರಿಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು ವ್ಯಾಪಾರ ವಹಿವಾಟು ಮಾಮೂಲಿಯಂತಿತ್ತು ಹಾಲು ಪೂರ್ಟಕೆ ಪತ್ರಿಕೆ ದಿಷಧಿ ಮಾರಾಟ ಹಾಗೂ ಹೋಟೆಲ್ ಉದ್ದಮಕ್ಕೆ ಬಂಡ್ನಿಂದ ವಿನಾಯಿತಿ ನೀಡಲಾಗಿತ್ತು ಆದಾಗ್ಯೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಕಾರ್ಮಿಕರಲ್ಲದೆ ಬಣಗುಡುತ್ತಿದ್ದವು ಬೆಂಗಳೂರಿನಲ್ಲಿ ಟೌನ್ಹಾಲ್ ನಿಂದ ಸ್ವಾತಂತ್ರ್ಯ ಉದ್ದಾನದವರೆಗೂ ಎಐಟಿಯುಸಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಷ್ಕರಕ್ಕೆ ಮಿತ್ರ ಪ್ರಕಿಕಿಯೆ ವ್ಯಕ್ತವಾಯಿತು ಅಂಚೆ ಕಚೇರಿ ಹಾಗೂ ಬ್ಯಾಂಕ್ಗಳಲ್ಲಿ ನೌಕರರ ಹಾಜರಾತಿ ಇರಲಿಲ್ಲ ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರಿಂದ ಪೂನಾ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ದಕ್ಷಿಣ ಕನ್ನಡ ವಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ವಕ್ತವಾಯಿತು ಮಂಗಳೂರಿನಿಂದ ಕಾಸರಗೋಡಿಗೆ ತೆರಳುವ ಬಸ್ಗಳ ಸಂಚಾರವನ್ನು ಸ್ವಗಿತಗೊಳಿಸಲಾಗಿತ್ತು ಗದಗ್ನಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಷೆ ಮನವಿ ಸಲ್ಲಿಸಿದರು ವಿಜಯಪುರದಲ್ಲಿ ಬಂದ್ಗೆ ಯಾವುದೇ ಸಂಘಟನೆಯಿಂದ ಬೆಂಬಲ ವ್ಯಕ್ತವಾಗಿಲ್ಲ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಕೆಲ ದುಷ್ತರ್ಮಿಗಳು ಕೆಎಸ್ ಆರ್ ಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರುವ ಬಗ್ಗೆ ವರದಿಯಾಗಿದೆ ಮೈಸೂರುರಾಯಚೂರುಕೊಪ್ಪಳದಲ್ಲೂ ಬಂದ್ಗೆ ಬೆಂಬಲ ವಕ್ಷವಾಗಲಿಲ್ಲ ರಾಜ್ದದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಹಲವು ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಇಂದು ನಡೆಸಿದ ಮುತ್ತರ ರಾಜಕೀಯ ಶ್ರೇರಿತ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಮಿಕ ಬೇಡಿಕೆಗಳಿಗಿಂತಲೂ ರಾಜಕೀಯ ಕಾರಣದಿಂದಾಗಿ ಕೆಲ ಸಂಘಟನೆಗಳು ಮುತ್ತರ ನಡೆಸಿವೆ ಕಾರ್ಮಿಕರ ಸರಿಯಾದ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ತದ ಸರ್ಕಾರ ಸಿದ್ದವಿದೆ ಎಂದರು ಈ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಬಿ

ಬಚ್ಡೀಗೌಡ ಜನರು ಹೋರಾಟ ಮಾಡದೇ ಇದ್ದರೆ ಸರ್ಕಾರಗಳು ಕಣ್ಣು ತೆರೆಯುವುದಿಲ್ಲ ಎಂದರು

ಅವರಿಗೆ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ ಕಾರ್ಮಿರಿಗೆ ಸರಿಯಾದ ವೇತನ ಆರೋಗ್ಡ ವಿಮೆ ಅವರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಮೂಲಭೂತ ಸೌಕರ್ಯಗಳು ದೊರೆಯಬೇಕಾದ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಯುತ ಹಕ್ಕು ಬೇಡಿಕೆಗಳ ಈಡೇರಿಕೆ ಹೋರಾಟ ಬಂದ್ ಮಾಡಿದರೆ ಅದರಲ್ಲಿ ತಪ್ಪೇನಿಲ್ಲ ಎಂದು ತಿಳಿಸಿದರು

ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದ ಪ್ರಧಾನ ಮಂತ್ರಗಳಿಗೆ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಈ ಸಭೆಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಹೇಶ್ ಟೆಂಗಿನ ಕಾಯಿ ತಿಳಿಸಿದರು ಬೆಂಗಳೂರಿನಲ್ಲಿ ವಿತಿಷ್ಣ ಫಿಲ್ಲಂ ಸಿಟಿ ಸ್ಥಾಪನೆಗೆ ಸ್ಥಳ ಗುರುತಿಸಲಾಗಿದೆ ವಿಶ್ವದ ಹಲವು ದೇಶಗಳಲ್ಲಿರುವ ಶ್ರಮುಖ ಫಿಲ್ಲಂ ಸಿಟಿಗಳಗಿಂತ ವಿಭಿನ್ನ ಮತ್ತು ವಿಶಿಷ್ಟ ಮಾದರಿಯಲ್ಲಿ ನಿರ್ಮಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉದ್ದೇಶಿತ ಫಿಲ್ದಂ ಸಿಟಿ ನಗರದ ಪ್ರವಾಸೋದ್ಯಮಕ್ಕೂ ಪೂರಕವಾಗಲಿದೆ ಅನಿಮೇಷನ್ ಕೇಂದ್ರ ಚಿತ್ರ ನಿರ್ಮಾಣ ಹಾಗೂ ನಿರ್ಮಾಣದ ನಂತರದ ಪ್ರಕ್ರಿಯೆಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸಲಾಗುವುದು ಅದರ ವಿಸ್ತೀರ್ಣ ಎಷ್ಟಿರಬೇಕು ಎನ್ನುವ ಬಗ್ಗೆ ಚರ್ಜೆ ಪ್ರಗತಿಯಲ್ಲಿದ್ದು ಸದ್ದದಲ್ಲೇ ಈ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ರೊರಿಚ್ ಆರ್ಟ್ ಕ್ರಾಫ್ಸ್ ವಿಲೇಜ್ ಸ್ಥಾಪನೆಗೆ ನಿರ್ಧರಿಸಲಾಗಿದೆ ದೇವಿಕ ರಾಣಿ ಮತ್ತು ರೊರಿಚ್ ಅವರ ಎಸ್ಸೇಟ್ ಅನ್ನು ಅತ್ಯುತ್ತಮ ಸಾಂಸ್ನತಿಕ ತಾಣವಾಗಿ ಅಭಿವೃದ್ದಿಪಡಿಸಲಾಗುವುದು ಎಂದು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಗೌ ಡಾಟ್ ಇನ್ ನಲ್ಲಿ ಪ್ರಸಕ್ತ ವರ್ಷದ ಕೇಂದ್ರ ಬಜೆಟ್ಗೆ ತಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಪಂಚಿಕೊಳ್ಳುವಂತೆ ಜನತೆಗೆ ಆಹ್ನಾನ ನೀಡಿದ್ದಾರೆ ಕೇಂದ್ರ ಮುಂಗಡಪತ್ರ

ದೇಶದ ಅಭಿವೃದ್ದಿಯ ಮುಂದಿನ ಹಾದಿಯನ್ನು ಸೂಚಿಸುತ್ತದೆ ಎಂದು ಅವರು ಟ್ನೀಟ್ ಮಾಡಿದ್ದಾರೆ

ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತವದ ಅಂಗವಾಗಿ ಕರಾವಳಿ ಮೈದಾನ ಕದ್ರಿ ಉದ್ದಾನ ಮತ್ತು ಪಣಂಬೂರು ಕಡಲ ತೀರದಲ್ಲಿ ಪ್ರಸಿದ್ದ ಕಲಾವಿದರು ಹಾಗೂ ಕಲಾ ತಂಡಗಳಿಂದ ಸಾಂಸ್ನತಿಕ ಕಾರ್ಯಕ್ರಮಗಳು ನಡೆಯಲಿವೆ ಗಾಳಪಟ ಹಾಗೂ ಬೀಚ್ ಉತ್ಸವ ಕಾರ್ಯಕ್ರಮಕ್ಕೆ ಮೆರುಗು ತರಲಿವೆ ಎಂದರು

ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯ ಸಾಧಕರೊಬ್ಬರಿಗೆ ಕರಾವಳಿ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತ್ರೀನಿವಾಸ ಪೂಜಾರಿ ತಿಳಿಸಿದರು

ತಳವಾರ ಫಟ್ಟಕ್ಷೆ ತೆರಳುವ ಮಾರ್ಗದ ವಿಶಾಲ ಬಯಲಿನಲ್ಲಿ ಮುಖ್ಯ ವೇದಿಕೆ ನಿರ್ಮಿಸಲಾಗಿದ್ದು ಎಂಟು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಎಡಭಾಗದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಳಿಗೆ ವಿವಿಧ ಪ್ರದರ್ಶನ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಬೆಟ್ಟಗುಡ್ಡಗಳಿಗೆ ಆಕರ್ಷಕ ವಿದ್ಯುದ್ದೀಪಾಲಂಕಾರ ಮಾಡಲಾಗಿದ್ದು ಕಲ್ಲುಗಳಿಗೆ ಜೀವಕಳೆ ಬಂದಿದೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಘುನಂದನ ಮೂರ್ತಿ ಇಂದು ಅಂತಿಮ ಹಂತದ ಸಿದ್ದತೆಗಳನ್ನು ಪರಿಶೀಲಿಸಿದರು ಈ ಮಧ್ಯೆ ಆಗಸದಿಂದ ಆನೆಗೊಂದಿ ವೀಕ್ಷಿಸುವ ಟೈಸ್ಟೈ ಕಾರ್ಯಕ್ರಮಕ್ಕೆ ಶಾಸಕ ಪರಣ್ಣ ಮುನವಳ್ಳಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಇಂದು ಚಾಲನೆ ನೀಡಿದರು ಆನೆಗೊಂದಿ ಮತ್ತು ಹಂಪಿ ಪ್ರದೇಶದ ಎಲ್ಲ ಐತಿಹಾಸಿಕ ಸ್ನಾರಕಗಳನ್ನು ಆಗಸದಿಂದ ವೀಕ್ಷಿಸುವ ಈ ಕಾರ್ಯಕ್ರಮವನ್ನು ತುಂದೆ ಏವಿಯೇಷನ್ ನಿರ್ವಹಿಸುತ್ತಿದೆ

ಚಾಮರಾಜನಗರ ತಾಲೂಕಿನ ಅಟ್ಲುಗೂಳಿಮರ ಉಪ ವಿಭಾಗ ವ್ಯಾಪ್ತಿಯ ಸುವರ್ಣವತಿ ಹಾಗೂ ಚಿಕ್ಕಹೊಳೆ ಜಲಾಶಯಗಳಡಿ ಬರುವ ನಾಲೆಗಳು ಮತ್ತು ವಿತರಣಾ ನಾಲೆಗಳಿಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಹಾಗೂ ಶಾಸಕ ಪುಟ್ಟರಂಗ ಶೆಟ್ಟಿ ಇಂದು ಭೇಟಿ ನೀಡಿ ಪರಿತೀಲಿಸಿದರು ಚಂದಕವಾಡಿ ಕೋಡಿಮೋಳೆ ಸಿದ್ದಯ್ಲನಪುರ ವ್ಯಾಪ್ತಿಯಲ್ಲಿನ ನಾಲೆಗಳನ್ನು ವೀಕ್ಷಿಸಿದ ಸಚಿವರು ಶಾಸಕರು ಅಗತ್ಯ ನಿರ್ವಹಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮುರಳ ಪಳ್ಳ ಸರಗೂರು ನಾಲೆ ಕುಂಬೇಶ್ವರ ಉಪ ಕಾಲುವೆ ಚಿಕ್ಕ ಹೊಳೆ ಎಡದಂಡೆ ಕಾಲುವೆಗಳಲ್ಲಿ ಕೈಗೊಂಡಿರುವ ಹೂಳು ತೆಗೆಯುವಿಕೆ ಕೆಲಸಗಳನ್ನು ಪರಿಶೀಲಿಸಿದರು ನಾಲೆಗಳಲ್ಲಿ ಬಾಕಿ ಉಳಿದಿರುವ ನಿರ್ವಹಣಾ ಕಾಮಗಾರಿಯನ್ನು ಕಾಲುವೆಯಲ್ಲಿ ನೀರು ಹರಿಸುವ ಮೊದಲು ಪೂರ್ಣಗೊಳಿಸಬೇಕು

ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ ರಾಜ್ಞ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಶತಿಕಲಾ ವಿ

ತುಮಕೂರು ಜಿಲ್ಲೆಯ ಮತದಾರರ ಪಟ್ಟಿ ವೀಕ್ಷಕರಾದ ಕಾರ್ಮಿಕ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಮಣಿವಣ್ಣನ್ ಇಂದು ಉಪವಿಭಾಗಾಧಿಕಾರಿಗಳು ಹಾಗೂ ತಪತೀಲ್ವಾರ್ಗಳ ಸಭೆ ನಡೆಸಿ ಮತದಾನ ಪರಿಷ್ಠರಣೆ ಸಂಬಂಧ ಮಾಹಿತಿ ಪಡೆದುಕೊಂಡರು

ಮುನೂಚನೆಯಂತೆ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆಯುವ ಸಾಧ್ಯತೆ ದೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ